ಪರಸ್ತರ ಓತಾಸಕ್ತಿಯ ವಿಷಯಗಳನ್ನು ಉಭಯ ನಾಯಕರು ಚರ್ಚಿಸಲಿದ್ದಾರೆ ತೊಬಗೆ ಅವರು ಮೂರು ದಿನಗಳ ಭಾರತ ಭೇಟಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು ಇಂದು ಸಂಜೆ ತೊಬಗೆ ಅವರು ರಾಷ್ಟಪತಿ ರಾಮ್ ನಾಥ್ ಕೋಎಂದ್ ಅವರನ್ನು ಭೇಟಿ ಮಾಡಲಿದ್ದಾರೆ ನಿನ್ನೆ ವಿದೇತಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೂತಾನ್ ಪ್ರಧಾನಿ ಭೇಟ ಮಾಡಿದ್ದರು ರಾಜತಾಂತ್ರಿಕ ಸಂಬಂದಗಳ ವಿಸ್ತರಣೆಯ ಸುವರ್ಣ ಮಹೋತ್ಸವ ವರ್ಷದಲ್ಲಿ ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಪ್ಪು ಎತ್ತರಕ್ಕೆ ಕೊಂಡೊಯ್ಯುವ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದರೆಂದು ಎದೇಶಾಂಗ ವ್ಯವಹಾರಗಳ ಖಾತೆಯ ವಕ್ತಾರ ರವೀಶ್ ಕುಮಾರ್ ಟ್ನೀಟ್ ಮಾಡಿದ್ಲಾರೆ ಒಂದೂ ಮತ್ತು ಬೌದ್ಧ ನಾಗಕರಿಕತೆಗಳಲ್ಲೇ ಪ್ರಜಾಪ್ರಭುತ್ವ ಆಳವಾಗಿ ಬೇರೂರಿದ್ದು ಆರ್ಥಿಕ ಮತ್ತು ರಾಜಕೀಯ ನಿಲುವು ತ್ವರಿತವಾಗಿ ಬಲಗೊಳ್ಳಲು ಏಷ್ಕಾದ ಪ್ರಜಾಪ್ರಭುತ್ವದ ಕೊಡುಗೆ ಜಾಗತಿಕ ಸಂವಾದಕ್ಕೆ ಆಗತ್ತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ

ಏಷ್ನಾದಲ್ಲಿ ಮೌಲ್ಲಗಳ ಪಂಚಿಕೆ ಮತ್ತು ಪ್ರಉಜಾಪ್ರಭುತ್ವ ಎಂಬುದು ಈ ಎಚಾರ ಸಂಕಿರಣದ ಧ್ನೇಯವಾಕ್ಸವಾಗಿದೆ

ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿಗಳಾದ ಆತೋಕ್ ಭೂಷಣ್ ಮತ್ತು ಎಸ್

ಇದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿದೆ

ಐಜಿಎನ್ ಸಿಎ ಸಾಹಿತ್ಯ ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾಗಿದೆ ಸಾಂಸ್ಟೃಕಿಕ ಮಾಹಿತಿ ಪೂರ್ವಭಾವಿ ಸಂರಕ್ಷಣೆ ಬೌದ್ಧ ಅಧ್ಯಯನ ಡಿಜಿಟಲ್ ಗ್ರಂಥಾಲಯ ಮತ್ತು ದತ್ತಾಂಶ ನಿರ್ವಹಣೆ ಪಾಗೂ ಪಸ್ತಪ್ರಕಿ ಮತ್ತು ಪ್ರಾಚೀನ ಲಿಪಿ ಶಾಸ್ತ್ರಗಳ ಕುರಿತು ಡಿಪ್ಲೋಮಾ ವಿಭಾಗದಲ್ಲಿ ಕೋರ್ಸ್ ಆರಂಭಿಸಲು ಶೀರ್ಮಾನಿಸಲಾಗಿದೆ ಪ್ರಾಚೀನ ಜ್ವಾನ ಮತ್ತು ಸಾಧನೆಗಳನ್ನು ಬಹುಮಾಧ್ಯಮಕ್ಕೆ ಪರಿಚಯಿಸುವ ನಿಟ್ಟನಲ್ಲಿ ಐಜಿಎನ್ ಸಿಎ ಈ ಕ್ರಮಕ್ಕೆ ಮುಂದಾಗಿದೆ

ನಿನ್ನೆ ಸಂಜೆ ಆಗ್ರಾದಲ್ಲಿ ಬುದ್ಧಿಜೀವಿಗಳ ಸಮಾವೇಶವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆರಂಭಿಸಿದ ಅನೇಕ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಸಾಧಿಸಿದ ಯಶಸ್ಸನ್ನು ಒತ್ತಿ ಹೇಳಿದರು ಸ್ವಜ್ಞತಾ ಅಭಿಯಾನ ಬಡ ಕುಟುಂಬಗಳಿಗೆ ಎಲ್ ಪಿ ಜಿ ಅನಿಲ ಸಂಪರ್ಕ ಜನ್ ಧನ್ ಖಾತೆಗಳು ಮುದ್ರಾ ಯೋಜನೆ ಯುವಕರಲ್ಲಿ ಕೌಶಲ್ ವಿಕಾಸ್ ಮತ್ತು ದೇಶದ ಪ್ರತಿಯೊಂದು ಗ್ರಾಮಕ್ಕೂ ವಿದ್ಯುತ್ ಸಂಪರ್ಕ ಯೋಜನೆಗಳನ್ನು ಅಮಿತ್ ತಾ ಉಲ್ಲೇಖಿಸಿದರು ಗ್ರಾಪಕರ ಒತಾಸಕ್ತಿಗಳನ್ನು ರಕ್ಷಿಸಲು ಪರೋಕ್ಷ ತೆರಿಗೆಗಳು ಮತ್ತು ಸುಂಕಗಳ ಕೇಂದ್ರೀಯ ಮಂಡಳಿ ಜಿಎಸ್ಟಿ ವೆರಿಫೈ ಎಂಬ ಪೆಸರಿನ ಮೊಬೈಲ್ ಅನ್ವಯಿಕ ಆಪ್ ಒಂದನ್ನು ಅಭಿವೃದ್ಧಿಪಡಿಸಿದೆ ಗ್ರಾಪಕರಿಂದ ಜಿಎಸ್ಟಿ ಸಂಗ್ರಹಿಸುತ್ತಿರುವ ವ್ಯಕ್ತಿ ಸಂಗ್ರಪಣೆಗೆ ಅರ್ಷನೆ ಆಥವಾ ಅಲ್ಲವೇ ಎಂಬುದನ್ನು ಪರಿಹೀಲಿಸುವ ಆಂಡ್ರಾಯ್ಡ್ ಅಪ್ಲಿಕೇಷನ್ ಇದಾಗಿದೆ ಜಿಎಸ್ಟಿ ಸಂಗ್ರಒಸುತ್ತಿರುವ ವ್ಯಕ್ತಿ ಮತ್ತು ಕಂಪನಿಯ ವಿವರಗಳನ್ನೂ ಕೂಡ ಇದು ಒದಗಿಸುತ್ತದೆ ಪ್ರಕಟಣೆಯ ಪ್ರಕಾರ ವ್ಯಕ್ತಿಯೊಬ್ಬ ಏನನ್ನಾದರೂ ಖರೀದಿಸಿದಾಗ ಅಥವಾ ಹೋಟೇಲೊಂದರಲ್ಲಿ ಆಪಾರ ಸೇವಿಸಿದಾಗ ಏಲ್ನಲ್ಲಿ ಜಿಎಸ್ಟಿ ಮೊತ್ತ ಸೂಚಿಸಲಾಗಿದೆಯೇ ಎಂಬುದನ್ನು ಅವರು ಪರಿಶೀಲಿಸಬಹುದಾಗಿದೆ ಒಂದು ವೇಳೆ ಜಿಎಸ್ಟಿ ಮೊತ್ತ ಸೂಚಿಸಲ್ಪಟ್ಟದ್ದರೂ ಮಾರಾಟ ಮಾಡಿದ ವ್ಯಕ್ತಿ ನಿಜವಾಗಿ ನೊಂದಾಯಿತನೇ ಎನ್ನುವುದನ್ನು ಗ್ರಾಪಕ ಈ ಆಪ್ ಮೂಲಕ ಪರಿಶೀಲಿಸಬಹುದಾಗಿದೆ ವಂಚನೆಕೋರರು ಜನರನ್ನು ವಂಚಿಸದಂತೆ ಇದು ನಿರೋಧಿಸುತ್ತದೆ

ಓರಿಯ ನಾಗರಿಕರಿಗಾಗಿ ದೆಹಲಿ ಮೊಲೀಸರು ಆಯೋಜಿಸಿದ್ದ ಸೈಬರ್ ಸುರಕ್ಷತೆ ಮತ್ತು ಡಿಜಿಟಲ್ ಜಾಗೃತಿ ಕಾರ್ಯಕ್ರಮವೊಂದರಲ್ಲಿ ಗೃಪ ವ್ಯವಹಾರಗಳ ಸಹಾಯಕ ಸಚಿವ ಪಂಸರಾಜ್ ಗಂಗಾರಾಮ್ ಆಹಿರ್ ಈ ವಿಷಯ ತಿಳಿಸಿದ್ದಾರೆ ಡಿಜಟಲ್ ಮಹವಾಟುಗಳನ್ನು ನಡೆಸುವಾಗ ನಾಗರಿಕರು ಪೆಟ್ಟು ಜಾಗರೂಕತೆಯಿಂದ ಮತ್ತು ಜವಬ್ದಾರಿಯಿಂದ ವ್ಯವಹರಿಸಿದರೆ ಸೈಬರ್ ವಂಚನ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು ಎಂದರು ಸೈಬರ್ ಅಪರಾಧಗಳ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಎಂದು ಸಚಿವರು ಹೇಳಿದರು ಸಮಾರಂಭದಲ್ಲಿ ಅಪರಾಧ ಸ್ಥಳದಲ್ಲಿ ಪೊಲೀಸ್ ತನಿಖೆಗಳಗಾಗಿ ದೆಹಲಿ ಪೊಲೀಸರ ಮೊದಲ ಸೈಬರ್ ಫೋರೆನ್ಸಿಕ್ ವ್ಯಾನ್ಗೆ ಕೂಡ ಸಚಿವರು ಚಾಲನೆ ನೀಡಿದರು ಡಿಜಿಟಲ್ ಅಪರಾಧಗಳನ್ನು ಕಡಿಮ ಮಾಡುವ ಅಗತ್ಯಕೆಗಳನ್ನು ಗಮನದಲ್ಲಿಂಸಿಕೊಂಡು ವ್ಯಾನ್ ಅಭಿವೃದ್ಧಿಪಡಿಸಲಾಗಿದೆ ಈ ವ್ಯಾನ್ ವಾರದ ಏಳೂ ದಿನಗಳೂ ಎಲ್ಲಾ ಜಿಲ್ಲೆಗಳು ಮತ್ತು ಘಟಕಗಳಲ್ಲಿ ಕರೆಯ ಆಧಾರದ ಮೇಲೆ ಲಭ್ಯವಿರುತ್ತದೆ

ನಾಲ್ಕು ಮಂದಿ ಭಯೋತ್ಪಾದಕರ ಗುಂಪೊಂದು ಕಾನ್ಸ್ ಟೇಬಲ್ ನನ್ನು ಅಮಪರಿಸಿ ತಿಳಿಯದ ಸ್ಥಳವೊಂದಕ್ಕೆ ಕರೆದುಕೊಂಡು ಪೋದರೆಂದು ವರದಿಗಳು ಪೇಳವೆ ಭದ್ರತಾ ಪಡೆಗಳನ್ನು ಎಚ್ಚರಿಸಲಾಗಿದೆ ಮತ್ತು ಪೊಲೀಸ್ ಕಾನ್ಸ್ ಟೀಬಲ್ ನನ್ನು ರಕ್ಷಿಸಲು ಅಪಪರಣಕಾರರನ್ನು ಪತ್ತೆ ಪಚ್ಚಲು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಓರಿಯ ಐಪಿಎಸ್ ಅಧಿಕಾರಿಯೊಬ್ಬರ ವೈಯಕ್ತಿಕ ಭದ್ರತಾ ಅಧಿಕಾರಿಯಾಗಿ ಅಪ್ಮದ್ ದಾರ್ ಅವರನ್ನು ನಿಯೋಜಿಸಲಾಗಿತ್ತು ಮುಂಬೈನಲ್ಲಿ ಕಳೆದ ರಾತ್ರಿ ಜುಪು ಬೀಚ್ ನಲ್ಲಿ ನಾಲ್ವರು ವ್ವತ್ತಿಗಳು ನೀರುಪಾಲಾಗಿರುವ ಘಟನೆ ಜರುಗಿದೆ

ಐವರ ಪೈಕಿ ವಾಸಿಮ್ ಖಾನ್ ಎಂಬಾತನನ್ನು ಬೀಚ್ ನಲ್ಲಿ ನಿಯೋಜಿಸಲಾಗಿರುವ ಭದ್ರತಾ ಸಿಬ್ದಂದಿ ರಕ್ಷಿಸಿದ್ದಾರೆ ಉಳಿದ ನಾಲ್ವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ರಿಫಾರ್ಮಾ ದಿನ ಪತ್ರಿಕೆಯ ಪ್ರಕಾರ ಬೆಂಕಿ ನಿಯಂತ್ರಣಕ್ಕೆ ತರುವುದಕ್ಕೆ ಮುನ್ನವೇ ಕನಿಷ್ಟ ನಾಲ್ಕು ಸಂಗ್ರಹಾಗಾರಗಳಲ್ಲಿ ಸ್ಕೋಟ ಸಂಭವಿಸಿದೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಸ್ಫೋಟದಿಂದ ಗಾಯಗೊಂಡವರ ಮತ್ತು ಮೃತಪಟ್ಟ ಕುಟುಂಬದವರಿಗೆ ಸಹಾಯ ನೀಡುವಂತೆ ಗೌರ್ನರ್ ಅಲ್ ಫ್ರೆಡೋ ಡೆಲ್ ಮಾಜೋ ರಾಜ್ಯ ಆಂತರಿಕ ಮತ್ತು ಆರೋಗ್ತ ಸಚಿವಾಲಯದ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಮೆಕ್ಸಕನ್ನರು ರಜಾದಿನಗಳ ಆಚರಣೆ ಸಂದರ್ಭದಲ್ಲಿ ಸಾಂಪ್ರದಾಯಕವಾಗಿ ಉಪಯೋಗಿಸುವ ಪಟಾಕಿಗಳ ತಯಾರಿಕೆಗೆ ಟುಲ್ವೆಪಕ್ ಪೆಸರು ವಾಸಿಯಾಗಿದೆ ಪೆಟ್ಟಿನ ವರದಿಗಳಗಾಗಿ ನಿರೀಕ್ಷಿಸಲಾಗಿದೆ

ನಾಳೆ ಸಮರಾ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಸ್ವೀಡನ್ ತಂಡಗಳು ಮುಖಾಮುಖಿಯಾದರೆ ಆಪಿಥೇಯ ರಷ್ಯಾ ಮತ್ತು ಕೊಯೇಷ್ಯಾ ಸೋಚಿಯಲ್ಲಿ ವೈಸೋಟ ನಡೆಸಲಿವೆ

ಪ್ರಥಮ ಪಂದ್ಕದಲ್ಲಿ ಅಜೇಯ ಶತಕ ಗಳಿಸಿದ್ದ ಅರಂಭಿಕ ಬ್ಯಾಟ್ಸ ಮನ್ ಕೆ ಎಲ್ ರಾಪುಲ್ ಮತ್ತು ಐದು ಎಕಿಟ್ ಉರುಳಿಸಿದ್ದ ಚೈನಾಮನ್ ಬೌಲರ್ ಕುಲ್ಲೀಪ್ ಯಾದವ್ ಪ್ರಧಾನ ಆಕರ್ಷಣೆಯಾಗಿದ್ದಾರೆ